ಭಾರತದ ಬೆಂಬಲ ತೀವ್ರ ಅನಾರೋಗ್ಧದಿಂದ ಬಳಲುತ್ತಿರುವ ಹಾಗೂ ಚಿಂತಾಜನಕ ಸ್ಥಿತಿಯಲ್ಲಿರುವವರಿಗೆ ಸುಪ್ರೀಂ ಕೋರ್ಟ್ ದಯಾ ಮರಣಕ್ಕೆ ಅವಕಾಶ ನೀಡುವ ಮೂಲಕ ಐತಿಹಾಸಿಕ ತೀರ್ಮ ನೀಡಿದೆ ಮುಖ್ಯನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರನ್ನೊಳಗೊಂಡ ಪಂಚ ನ್ಯಾಯಾಧೀಶರ ನ್ಯಾಯಪೀಠ ಈ ತೀರ್ಮ ನೀಡಿದ್ದು ಸೂಕ್ತ ಮಾರ್ಗಸೂಚಿ ಮತ್ತು ಅಗತ್ಯ ಪ್ರಕ್ರಿಯೆಗಳ ಮೂಲಕ ದಯಾಮರಣಕ್ಕೆ ಅವಕಾಶ ಕಲ್ಪಿಸಬಹುದಾಗಿದೆ ಎಂದು ಹೇಳಿದೆ ಪಂಚನ್ಯಾಯ ಪೀಠದಲ್ಲಿ ಮುಖ್ಯನ್ಯಾಯಮೂರ್ತಿ ಅವರ ಜತೆಗೆ ನ್ಯಾಯಮೂರ್ತಿಗಳಾದ ಎ

ಸಿಕ್ರಿ ಎ

ಬಾನ್ವಿಲ್ಕರ್ ಡಿ

ಚಂದ್ರಚೂಡ್ ಮತ್ತು ಅಶೋಕ್ ಭೂಷಣ್ ಅವರಿದ್ದರು ದಯಾಮರಣಕ್ಕೆ ಒಳಗಾಗುವವರ ಆರೋಗ್ಯ ಪರಿಸ್ಥಿತಿ ಮತ್ತಿತರ ವಿವರಗಳನ್ನು ವೈದ್ಯಕೀಯ ಮಂಡಳಿ ಪರಿಶೀಲನೆ ನಡೆಸಿ ಒಪ್ಪಿಗೆ ಸೂಚಿಸಬೇಕಾಗುತ್ತದೆ ಈ ಬಗ್ಗೆ ಕಾನೂನು ರೂಪಿಸುವವರೆಗೆ ಮಾರ್ಗಸೂಚಿ ಅಸ್ತಿತ್ವದಲ್ಲಿರುತ್ತದೆ ಎಂದು ಹೇಳಿದೆ

ದಯಾಮರಣಕ್ಕೆ ಅವಕಾಶ ನೀಡುವ ಸಂಬಂಧ ಪಂಚ ನ್ಯಾಯಮೂರ್ತಿಗಳ ಪೀಠದಲ್ಲಿ ಸರ್ವ ಸಮ್ತ ಅಭಿಪ್ರಾಯ ಮೂಡಿದೆ ಎಂದು ಮುಖ್ಯನ್ಯಾಯಮೂರ್ತಿ ಹೇಳಿದರು ಬಿಜೆಪಿ ನಾಯಕ ಬಿಷ್ಣವ್ ಕುಮಾರ್ ದೇಬ್ ತ್ರಿಪುರಾ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು

ಅಗರ್ತಲಾದ ಅಸ್ಲಾಂ ರೈಫಲ್ಸ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ತಥಾಗತ ರಾಯ್ ಬಿಫ್ಲವ್ಕುಮಾರ್ ದೇಬ್ ಹಾಗೂ ಅವರ ಸಚಿವ ಸಂಪುಟ ಸದಸ್ಥರಿಗೆ ಅಧಿಕಾರ ಮತ್ತು ಗೌಪ್ಠತೆಯ ಪ್ರಮಾಣ ಬೋಧಿಸಿದರು ಜಿಷ್ಣು ದೇಬರ್ಮನ್ ಉಪ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು

ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಹಾಗೂ ಅದರ ಮೈತ್ರಿ ಐಬಿಎಫ್ಟ ಸರ್ಕಾರ ರಚಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹಿರಿಯ ಬಿಜೆಪಿ ನಾಯಕರಾದ ಎಲ್

ಅಡ್ವಾಣಿ ಮುರಳ ಮನೋಪರ ಜೋಶಿ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಸಚಿವ ಡಾ ಜಿತೇಂದ್ರ ಸಿಂಗ್ ಮತ್ತು ಹಲವು ಕೇಂದ್ರ ಸಂಪುಟ ಸಚಿವರು ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಸಮಾರಂಭದಲ್ಲಿ ಹಾಜರಿದ್ದರು

ಲೋಕಸಭೆ ಹಾಗೂ ರಾಜ್ಯಸಭೆ ಅಂತಿಮವಾಗಿ ದಿನದ ಮಟ್ಟಗೆ ಮುಂದೂಡಿಕೆಗೂ ಮುನ್ನ ಹಲವು ಬಾರಿ ಕಲಾಪವನ್ನು ಮುಂದೂಡಲಾಗಿತ್ತು ಆಂಧ್ರಪ್ರದೇಶದ ತೆಲುಗುದೇಶಂ ಹಾಗೂ ವೈಎಸ್ಆರ್ ಕಾಂಗ್ರೆಸ್ ಸದಸ್ಕರು ಲೋಕಸಭೆಯಲ್ಲಿ ಸಭಾಧ್ವಕ್ಷರ ಮುಂದಿನ ಅಂಗಳಕ್ಕೆ ಧಾವಿಸಿ ತಮ್ಮ ಬೇಡಿಕೆಯ ಬೆಂಬಲವಾಗಿ ಘೋಷಣೆ ಕೂಗಿದರು ಎಐಎಡಿಎಂಕೆ ಸದಸ್ಕರು ಕಾವೇರಿ ನಿರ್ವಹಣಾ ಮಂಡಳಿ ರಚಿಸಬೇಕೆಂದು ಆಗ್ರಹಿಸಿ ಫಲಕಗಳನ್ನು ಪ್ರದರ್ಶಿಸಿದರು ಪರಿಸ್ಥಿತಿಯನ್ನು ಗಮನಿಸಿದ ಸ್ಪೀಕರ್ ಸುಮಿತ್ರಾ ಮಹಾಜನ್ ಲೋಕಸಭಾ ಕಲಾಪವನ್ನು ದಿನದ ಮಟ್ಟಗೆ ಮುಂದೂಡಿದರು ರಾಜ್ಯಸಭೆಯಲ್ಲಿಯೂ ಸಹ ಭೋಜನವಿರಾಮಕ್ಕೆ ಮುನ್ನ ಇದೇ ಪರಿಸ್ಥಿತಿ ಕಂಡುಬಂತು

ಆದರೆ ಕಾಂಗ್ರೆಸ್ ಸದಸ್ಕರು ವಜ್ರದ ವ್ಯಾಪಾರಿ ನೀರವ್ ಮೋದಿಯನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ಸಭಾಪತಿ ಎದುರಿನ ಅಂಗಳಕ್ಕೆ ಪ್ರವೇಶಿಸಲು ಯತ್ನಿಸಿದರು ತೆಲುಗುದೇಶಂ ಪಕ್ಷದ ಸದಸ್ಕರು ತಮ್ಮ ಬೇಡಿಕೆಯನ್ನು ಫಲಕ ಪ್ರದರ್ಶಿಸುವ ಮೂಲಕ ಅನಾವರಣಗೊಳಿಸಿದರು

ಕುರಿಯನ್ ಸದಸ್ಟರ ಮನವೊಲಿಸಲು ಯತ್ನಿಸಿದರಾದರೂ ಯಾವುದೇ ಫಲ ನೀಡದ ಕಾರಣ ಸದನವನ್ನು ದಿನದ ಮಟ್ಟಗೆ ಮುಂದೂಡಿದರು

ಲೋಕಸಭೆಯಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಪರಿಹರಿಸಲು ಅಗತ್ತಬಿದ್ದರೆ ಮತ್ತೊಮ್ನೆ ಸರ್ವಪಕ್ಷಗಳ ಸಭೆ ಕರೆಯುವುದಾಗಿ ತಿಳಿಸಿದ್ದಾರೆ ತೆಲುಗು ದೇಶಂ ಪಕ್ಷ ಎನ್ಡಿಎ ಮ್ಲೆತ್ರಿಕೂಟದೊಂದಿಗೆ ಮುಂದುವರೆಯಲಿದೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಸ್ವತಃ ಈ ವಿಷಯ ತಿಳಿಸಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ದೆಹಲಿಯಲ್ಲಿಂದು ಹೇಳಿದ್ಗಾರೆ ಸಂಸತ್ ಭವನದ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಅವರು ಆಂಧ್ರಪ್ರದೇಶದಲ್ಲಿರುವ ವಿರೋಧಪಕ್ಷಗಳು ಆ ರಾಜ್ಯದ ರಾಜಕೀಯ ವಾತಾವರಣವನ್ನೇ ಹಾಳುಗೆಡವಲು ಯತ್ನಿಸುತ್ತಿವೆ ಎಂದು ಆರೋಪಿಸಿದರು ಜಾರಿ ನಿರ್ದೇಶನಾಲಯ ಇಡಿ ದಾಖಲಿಸಿಕೊಂಡಿರುವ ಐಎನ್ಎಕ್ಸ್ ಮೀಡಿಯಾದ ಅಕ್ರಮ ಪಣಕಾಸು ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಕೇಂದ್ರ ಸಚಿವ ಪಿ

ನ್ಲಾಯಮೂರ್ತಿ ಎಸ್ ಮುರಳೀಧರ್ ಹಾಗೂ ಐ ಎಸ್ ಮೆಹ್ತಾ ಅವರನ್ನೊಳಗೊಂಡ ನ್ಲಾಯಪೀಠ ಕಾರ್ತಿ ಚಿದಂಬರಂ ಅವರಿಗೆ ವಿಶೇಷ ನ್ನಾಯಾಲಯ ಜಾಮೀನು ಮಂಜೂರು ಮಾಡಿದರೆ ಹೈಕೋರ್ಟ್ನ ಮುಂದಿನ ವಿಚಾರಣೆವರೆಗೆ ಕಾರ್ತಿ ಅವರನ್ನು ಬಂಧಿಸುವಂತಿಲ್ಲ ಎಂದು ತಿಳಿಸಿದೆ ಈ ನಡುವೆ ದೆಹಲಿಯ ನ್ಯಾಯಾಲಯವೊಂದು ಕಾರ್ತಿ ಅವರ ಸಿಬಿಐ ಕಸ್ಸಡಿಯನ್ನು ಮತ್ತೆ ಮೂರು ದಿನಗಳವರೆಗೆ ವಿಸ್ತರಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಸಂಸತ್ ಭವನದ ಕೇಂದ್ರೀಯ ಸಭಾಂಗಣದಲ್ಲಿ ಎರಡು ದಿನಗಳ ರಾಷ್ಷೀಯ ಶಾಸಕರ ಸಮ್ಮೇಳನವನ್ನು ಉದ್ವಾಟಸಲಿದ್ದಾರೆ ದೇತದ ಎಲ್ಲ ರಾಜ್ಞಗಳ ಸಂಸತ್ ಸದಸ್ನರು ವಿಧಾನಸಭೆಯ ಸದಸ್ಟರು ಹಾಗೂ ವಿಧಾನಪರಿಷತ್ಗಳ ಸದಸ್ಟರು ತಮ್ಮ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಕಲ್ಪಿಸುವ ಉದ್ಗೇಶ ಹೊಂದಿದೆ

ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ರಾಜ್ನ ಶಾಸನಸಭೆಗಳ ಪೀಠಾಸೀನಾಧಿಕಾರಿಗಳು ಸಂಸತ್ ಸದಸ್ನರು ರಾಜ್ಞ ವಿಧಾನಸಭೆಗಳ ಸದಸ್ವರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು

ಸ್ಕೋಟದಲ್ಲಿ ಗಾಯಗೊಂಡವರ ಸಂಬ್ಯೆ ಮತ್ತಪ್ಪು ಏರಿಕೆಯಾಗಬಹುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಮಂಜುನಾಥ್ ಸಿಂಫೆ ಹೇಳಿದ್ದು ರಕ್ಷಣೆ ಮತ್ತು ಶೋಧನಾ ಕಾರ್ಯಾಚರಣೆ ಸ್ವಳದಲ್ಲಿ ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ ಯಾವುದೇ ಪೂರ್ವಪರತ್ತಿಲ್ಲದೆ ಶಾಂತಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕೆಂದು ಆಫ್ವಾನಿಸ್ತಾನ ಸರ್ಕಾರ ತಾಲೀಬಾನ್ಗೆ ನೀಡಿರುವ ಆಹ್ವಾನಕ್ಕೆ ಭಾರತ ಬೆಂಬಲ ವ್ಯಕ್ತಪಡಿಸಿದೆ ಯುದ್ದರಸ್ತ ದೇಶದಲ್ಲಿ ಬಗೆಹರಿಸಲಾಗದ ಗುಂಡಿನ ದಾಳಗಳು ನಿಶ್ಚುಗೊಳ್ಳುವ ಅಗತ್ಯವಿದೆ ಎಂಬ ಅಭಿಪ್ರಾಯವನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಸಯ್ದದ್ ಅಕ್ಷರುದ್ದೀನ್ ವಿಶ್ವಸಂಸ್ಥೆಯ ಮಂಡಳಗೆ ಹೇಳಿದ್ದಾರೆ ಸಶಸ್ತ ಗುಂಪುಗಳ ಕದನ ವಿರಾಮ ರಾಷ್ಷೀಯ ಶಾಂತಿ ಹಾಗೂ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಆಫ್ವಾನಿಸ್ತಾನ ನಡೆಸುತ್ತಿರುವ ಪ್ರಯತ್ನಗಳನ್ನು ಭಾರತ ಪೂರ್ಣವಾಗಿ ಬೆಂಬಲಿಸಲಿದೆ ಎಂದು ಅವರು ಹೇಳಿದ್ದಾರೆ ಮಾದಕ ವಸ್ತು ಭಯೋತ್ಪಾದನೆ ಹಾಗೂ ಅಪರಾಧಗಳ ಅಂತರ ಗಡಿ ಕಾರ್ಯಾಜಾಲ ಹತ್ತಿಕಲು ಅಗತ್ತವಿರುವ ಎಲ್ಲ ಮಾರ್ಗಗಳನ್ನು ಬಳಸಿಕೊಳ್ಳುವುದು ಸೂಕ್ತ ಎಂದು ಭಾರತ ಆಶಯ ವ್ಯಕ್ತಪಡಿಸಿದೆ ಪಂಜಾಬ್ ನ್ಲಾಪನಲ್ ಬ್ಲಾಂಕ್ನಲ್ಲಿ ಇತ್ತೀಚೆಗೆ ಪತ್ತೆಯಾಗಿರುವ ವಂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಹಣಕಾಸು ಖಾತೆಗೆ ಸಂಬಂಧಿಸಿದ ಸಂಸದೀಯ ಸ್ವಾಯಿ ಸಮಿತಿಯೊಂದು ಸಣ್ಣ ವ್ಹಕ್ತಿಗಳ ಗುಂಪೊಂದು ದೊಡ್ಡ ಬ್ಲಾಂಕ್ನಲ್ಲಿ ಕುಶಾಗ್ರತೆಯಿಂದ ಹೇಗೆ ವಂಚನೆ ನಡೆಸಬಹುದು ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಸೂಕ್ತ ಮಾರ್ಗಸೂಚಿ ನಿಯಮಾವಳಿ ನಿಯಂತ್ರಣಗಳನ್ನು ರೂಪಿಸಿದ್ದರೂ ಇಂತಹ ಕೃತ್ಯಗಳು ಸಂಭವಿಸುತ್ತಿವೆ ಎಂದು ಹೇಳಿವೆ ಬ್ಬಾಂಕ್ ದಾಖಲೆಗಳಲ್ಲಿ ನಮೂದಿಸದೆ ಅಥವಾ ಕೋರ್ ಬ್ಬಾಂಕಿಂಗ್ ವ್ಯವಸ್ಥೆಯಲ್ಲಿ ದಾಖಲಿಸದೆ ಈ ವಂಚನೆಗಳನ್ನು ನಡೆಸಲಾಗಿದೆ ಎಂದು ಸಮಿತಿ ಹೇಳಿದೆ ಕೇಂದ್ರ ಸಚಿವರುಗಳಾದ ಅಕೋಕ್ ಗಜಪತಿರಾಜು ಹಾಗೂ ವೈಎಸ್ ಚೌಧರಿ ಅವರ ರಾಜೀನಾಮೆಗಳನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಂಗೀಕರಿಸಿದ್ದಾರೆ ನಾಗರಿಕ ವಿಮಾನಯಾನ ಖಾತೆಯ ಹೊಣೆಯನ್ನು ಪ್ರಧಾನಿಯವರಿಗೆ ರಾಷ್ಟಪತಿ ವಹಿಸಿದ್ದಾರೆ ಜಮ್ಮ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದಲ್ಲಿ ಪಾಕಿಸ್ತಾನ ಸೇನೆ ಇಂದು ಬೆಳಗ್ಗೆ ಕದನವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ ನಡೆಸಿದೆ ಉರಿ ವಲಯದಲ್ಲಿ ಪಾಕಿಸ್ತಾನ ಪಡೆಗಳು ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದವು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಸೂಕ್ತ ಪ್ರತಿದಾಳಿ ನಡೆಸಿದೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ ದೇಶದಲ್ಲಿ ಹೆದ್ದಾರಿಗಳ ಜಾಲ ಹಾಗೂ ವಿದ್ಯುತ್ ಗ್ರಿಡ್ ಮಾದರಿಯಲ್ಲಿ ಜಲ ಸಂಪನ್ಮೂಲ ಗ್ರಿಡ್ಗಳನ್ನು ಅಭಿವೃದ್ದಿಪಡಿಸುವ ಅಗತ್ವವಿದೆ ಎಂದು ಕೇಂದ್ರ ಜಲ ಸಂಪನ್ಮೂಲ ಸಚವ ನಿತಿನ್ ಗಡ್ಕರಿ ಹೇಳಿದ್ದಾರೆ ದೇಶದಲ್ಲಿ ನೀರಿಗೆ ಅಭಾವವಿಲ್ಲ ಆದರೆ ಜಲ ಸಂಪನ್ನೂಲದ ಸೂಕ್ತ ಯೋಜನೆ ಹಾಗೂ ನಿರ್ವಹಣೆಯ ಕೊರತೆ ಇದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ದೆಹಲಿಯಲ್ಲಿಂದು ಬೃಹತ್ ನೀರಾವರಿ ಯೋಜನೆಗಳಿಗೆ ಬಳಸಲಾಗುವ ದೊಡ್ಡ ಮಟ್ಟದ ಕೊಳವೆಗಳ ಬಳಕೆ ಕುರಿತ ಅಂತಾರಾಷ್ಟೀಯ ಕಾರ್ಯಾಗಾರ ಉದ್ವಾಟಿಸಿ ಅವರು ಮಾತನಾಡುತ್ತಿದ್ದರು